ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭ ಭಾನುವಾರ ಬೆಳಗ್ಗೆ ಮುಖ್ಯಮಂತ್ರಿ ಚಿ ಎಸ್ ಯಡಿಯೂರಪ್ಪ ಚಾಲನೆ

ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲ ಹಿಂದಿ ಪಾಕ್ಷಕ ಸಮಾರೋಪ

ಅನರ್ಹ ಶಾಸಕರ ಪ್ರಕರಣದಲ್ಲಿ ಸುದೀರ್ಘ ವಿಚಾರಣೆ ಅಗತ್ಯವಿದೆ ಮತ್ತು ತಾತ್ಕಾಅಕ ಪರಿಹಾರ ಸಾಧ್ಯವಿಲ್ಲ ಎಂದು ನ್ಯಾಯಮೂರ್ತಿ ಎನ್

ರಮಣ ನೇತೃತ್ವದ ತ್ರಿಸದಸ್ಯಪೀಠ ತಿಳಲದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈ ಹೇಳಕೆ ನೀಡಿದೆ

ಆರ್ ರಮೇಶ್ ಕುಮಾರ್ ನೀಡಿರುವ ಅನರ್ಹತೆ ಆದೇಶ ಪ್ರಶ್ನಿಲಿ ಸುಪ್ರೀಂಕೋರ್ಬ್ ಮೆಟ್ಟಲೇಲಿದ್ದಾರೆ

ಚುನಾವಣ ಮುಂದೂಡಿಕೆಗೆ ಸಂತಸ ವ್ಯಕ್ತಪಡಿಸಿರುವ ಅನರ್ಹ ಶಾಸಕರು ನ್ಯಾಯಾಲಯದಲ್ಲ ತಮಗೆ ನ್ಯಾಯ ಸಿಗುತ್ತದೆ ಎಂಬ ವಿಶ್ವಾಸವಿದೆ ಎಂದು ತಿಳಸಿದ್ದಾರೆ

ಈ ಸಂದರ್ಭದಲ್ಲ ಮಂಡಳಯ ಅಭಿಕಾಲಿಗಳು ಆನೆಗಳು ಕಾಡಂಚನ ಗ್ರಾಮ ಮತ್ತು ರೈತರ ಹೊಲಗಳಗೆ ಬರದಂತೆ ರೈಲ್ವೆ ಹಳ ಮಾದಲಿಯ ಬೇಲ ಹಾಕಲಾಗುತ್ತಿದ್ದು ಪಲಿಣಾಮ ಇತ್ತೀಚೆಗೆ ಹೊಲಗಳಗೆ ಆನೆಗಳು ಬರುವುದು ಕಡಿಮೆಯಾಗುತ್ತಿದೆ ಎಂದು ಮುಖ್ಯಮಂತ್ರಿಯವಲಿಗೆ ತಿಳಸಿದರು ಆನೆ ಹಿಮ್ಮೆಟ್ಟಿಸುವ ಗಾರ್ಡ್ಗಳ ಸಂಬಳ ಹೆಚ್ಚಿಸುವಂತೆ ಅರಣ್ಯಾಧಿಕಾರಿಗಳು ಮುಖ್ಯಮಂತ್ರಿಯವರಲ್ಲ ಮನವಿ ಮಾಡಿದ್ದು ಇಇದಕ್ಕೆ ಅವರು ಒಪ್ಪಿಗೆ ಸೂಚಿಸಿದರು ಎಂದು ವರದಿಯಾಗಿದೆ ಹಣ ದುರ್ವವ್ಯವಹಾರ ಪ್ರಕರಣದಲ್ಲಿ ತಿಹಾರ್ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲರುವ ಮಾಜ ಸಚವ ಡಿ

ಶಿವಕುಮಾರ್ ಜಾಮೀನು ಕೋಲಿ ಇಂದು ದೆಹಅ ಹೈಕೋರ್ಬ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದೆಹಅಯ ಜಾಲಿ ನಿರ್ದೇಶನಾಲಯದ ವಿಶೇಷ ನ್ಯಾಯಾಲಯ ಡಿ

ಶಿವಕುಮಾರ್ ಅವಲಿಗೆ ಜಾಮೀನು ನಿರಾಕಲಿಸಲಾಲಿತ್ತು ಇಂದು ಅವರು ದೆಹಲ ಹೈಕೋರ್ಬ್ಗೆ ಜಾಮೀನು ಕೋಲಿ ಅರ್ಜಿ ಸಲ್ಲಿಲಿದ್ದಾರೆ

ಶಿವಕುಮಾರ್ ಅವರನ್ನು ಹಿಲಿಯ ಕಾಂಗ್ರೆಸ್ ನಾಯಕರಾದ ಅಹಮದ್ ಪಬೇಲ್ ಮತ್ತು ಆನಂದ ಶರ್ಮ ಭೇಣ ಮಾಡಿದರು ಜನಪ್ರತಿನಿಧಿಗಳು ಹಾಗೂ ಗಣ್ಯ ವ್ಯಕ್ತಿಗಳ ದೂರವಾಣಿ ಕದ್ದಾಅಕೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಸಿರುವ ಸಿಚಐ ಅದಿಕಾಲಿಗಳು ಇಂದು ಹಿಲಿಯ ಐಪಿಎಸ್ ಅಭಿಕಾರಿ ಅಲೋಕ್ ಕುಮಾರ್ ಅವರ ನಿವಾಸ ಮೇಲೆ ದಾಳ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ

ಅಲೋಕ್ ಕುಮಾರ್ ಅವರನ್ನು ಸಿಚಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದರು ಅಂಗನವಾಡಿ ಕಾರ್ಯಕರ್ತಲಿಗೆ ಕಾರ್ಯಭಾರ ಒತ್ತಡ ಹೆಚ್ಚಿದೆ ಅದನ್ನು ಕಡಿಮೆ ಮಾಡುವುದು ಸೇಲಿದಂತೆ ಮಹಿಳಾ ಮತ್ತು ಮಕ್ಕಳ ಅಭವೃದ್ಧಿ ಇಲಾಖೆಯಡಿ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳದ್ದಾರೆ ಬೆಂಗಳೂರಿನಲ್ಲಂದು ಚಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯಕಾಲಿಣಿ ಸಭೆಯಲ್ಲ ಮಾತನಾಡಿದ ಸಚವರು ಉತ್ತಮ ಕೆಲಸ ಮಾಡುವ ಮೂಲಕ ಇಲಾಖೆಯನ್ನು ಜನಸ್ನೇಹಿಯನ್ನಾಗಿಸುವ ಭರವಸೆ ನೀಡಿದರು ಸಮಾಜದ ಸಾಮಾನ್ಯ ಮಹಿಳೆಯರನ್ನು ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ನಾವು ಮಾಡಬೇಕಾಲಿದೆ ಎಂದು ಸಚಿವೆ ಈ ಸಂದರ್ಭದಲ್ಲ ಹೇಳದರು ಚಜೆಪಿ ಮಹಿಳಾ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷೆ ವಿಜಯ ರಾಹಟ್ಕರ್ ಮಾತನಾಡಿ ಸ್ವಚ್ಛ ಭಾರತ ನಿರ್ಮಾಣದ ಭಾಗವಾಗಿ ಒಂದೇ ಬಾಲಿ ಬಳಸುವ ಪ್ಲಾಲ್ಟಿಕ್ ಬಳಕೆ ವಿರುದ್ಧ ಜನರಲ್ಲ ಜಾಗೃತಿ ಮೂಡಿಸಲು ಮುಂದಾಗಬೇಕು ಎಂದು ಕಾರ್ಯಕರ್ತರಲ್ಲ ಮನವಿ ಮಾಡಿದರು ರಾಜ್ಯ ಚಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಭಾರತಿ ಶೆಟ್ಟಿ ಮಾತನಾಡಿ ಇತ್ತೀಚೆಗೆ ನೆರೆ ಸಂದರ್ಭದಲ್ಲಿ ಪಲಿಹಾರ ಕಾರ್ಯದಲ್ಲಿ ಸಕ್ರಿಯವಾಲಿ ತೊಡಲಿದ ಮಹಿಳಾ ಮೋರ್ಚಾ ಕಾರ್ಯಕರ್ತರನ್ನು ಶ್ಲಾಫಿಸಿದರು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದಗೌಡ ಹೈದರಾಬಾದ್ನಲ್ಲಂದು ಕೇಂದ್ರ ಪ್ಲಾಟ್ಟಿಕ್ ಇಂಜಿನಿಯಲಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆಯ ಸಿಪೆವ್ ಆವರಣದಲ್ಲ ಬಾಲಕರ ವಸತಿ ನಿಲಯವನ್ನು ಉದ್ಘಾಣಿಸಿದರು ಈ ಸಂದರ್ಭದಲ್ಲ ಮಾತನಾಡಿದ ಅವರು ಪ್ಲಾಲ್ಟಿಕ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ವಿಷಯಗಳಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಪಿಎಚ್ಡಿ ಶಿಕ್ಷಣ ನೀಡಲು ತೆಲಂಗಾಣ ರಾಜ್ಯದ ಮೇಡಕ್ನಲ್ಲ ಲಿಪೆಬ್ನ ನೂತನ ಕೇಂದ್ರ ಸ್ಥಾಪಿಸಲಾಗುವುದು ಎಂದರು ಕಪ್ಪತ್ತರುಡ್ಡದ ಸಂರಕ್ಷಿತ ಅರಣ್ಯ ಪ್ರದೇಶವನ್ನು ಸಂರಕ್ಷಿಸುವಂತೆ ಮಾಜಿ ಸಚಿವ ಎಚ್

ಪಾಣೀಲ್ ಮುಖ್ಯಮಂತ್ರಿ ಣ ಎಸ್ ಯಡಿಯೂರಪ್ಪ ಅವಲಿಗೆ ಪತ್ರದ ಮೂಲಕ ಬರೆದು ಒತ್ತಾಯಿಸಿದ್ದಾರೆ ಕಪ್ಪತ್ತಗುಡ್ಡ ಅರಣ್ಯ ಸಂರಕ್ಷಣೆಯ ಸ್ಥಾನಮಾನವನ್ನು ಹಿಂಪಡೆಯುವ ಹುನ್ನಾರ ಮತ್ತೊಮ್ಮೆ ನಡೆದಿರುವುದು ಕಳವಳಕಾಲಿ ಇಂಥ ಯಾವುದೇ ನಿರ್ಣಯ ಗದಗ ಜಲ್ಲೆ ಹಿತ ಹಾಗೂ ಉತ್ತರ ಕರ್ನಾಟಕದ ಜನರ ಭಾವನೆಯ ವಿರೋಧಿಯಾಗಿದೆ ಜನವಿರೋಧಿ ನಿರ್ಣಯ ಹೋರಾಟಕ್ಕೆ ನಾಂದಿ ಮಾಡಿಕೊಡುವುದು ಎಂದು ಪಾಣೀಲ್ ಎಚ್ಚಲಿಸಿದ್ದಾರೆ ಅರಣ್ಯ ಸಂರಕ್ಷಣೆಗೆ ಮುತುವರ್ಜಿ ವಹಿಸಿ ಎಂದು ಮುಖ್ಯಮಂತ್ರಿ ಚಿ ಎಸ್ ಯಡಿಯೂರಪ್ಪ ಅವರಿಗೆ ಎಚ್

ಹಿಲಿಯ ಸಾಹಿತಿ ಎಸ್

ಭೈರಪ್ಪ ಮಹೋತ್ಸವವನ್ನು ಉದ್ಘಾಣಸಅದ್ದಾರೆ ಮುಖ್ಯಮಂತ್ರಿ ಚಿ ಎಸ್ ಯಡಿಯೂರಪ್ಪ ಮೈಸೂರು ಜಿಲ್ಲಾ ಉಸ್ತುವಾಲಿ ಸಚಿವ ವಿ ಸೋಮಣ್ಣ ಮತ್ತಿತರರು ಕಾರ್ಯಕ್ರಮದಲ್ಲ ಭಾಗಿಯಾಗಅದ್ದಾರೆ ಅದೇ ದಿನ ಬೆಳಗ್ಗೆ ಮೈಸೂಲಿನ ಚಾಮುಂಡಿಬೆಟ್ಟದಲ್ಲ ಮುಖ್ಯಮಂತ್ರಿ ಚಿ ಎಸ್ ಯಡಿಯೂರಪ್ಪ ದಸರಾ ಕ್ರೀಡಾಜ್ಯೋತಿಗೆ ಚಾಲನೆ ನೀಡಅದ್ದಾರೆ

ವರ್ಷ ನೇತೃತ್ವದಲ್ಲ ಕ್ರೀಡಾಜ್ಯೋತಿ ಜಲ್ಲೆಯಾದ್ಯಂತ ಸಾಗಅದೆ

ಮರುದಿನ ಹುಣಸೂರು ಪಿಲಿಯಾಪಟ್ಟಣ ಕೆ ಆರ್ ನಗರ ತಾಲ್ಲೂಕುಗಳಲ್ಲ ಸಂಚರಿಸಿ ರಾತ್ರಿ ಮೈಸೂರು ತಲುಪಅದೆ

ಇದೇ ಮೊದಲ ಬಾಲಿಗೆ ಮೈಸೂರು ಜಲ್ಲೆಯ ಎಲ್ಲಾ ತಾಲೂಕುಗಳಗೆ ದಸರಾ ಕ್ರೀಡಾ ಜ್ಯೋತಿ ಕೊಂಡೊಯ್ಯಲಾಗುತ್ತಿದೆ ಹಿಂದಿ ರಾಷ್ಟದ ಸಂಪರ್ಕ ಭಾಷೆಯಾಲಿದೆ ದೇಶದಲ್ಲ ಶೇಕಡಾ ರಂರಷ್ಟು ಜನರು ಹಿಂದಿ ಭಾಷೆ ಬಲ್ಲವರಾಗಿದ್ದಾರೆ ನಮ್ಮ ದೇಶದ ಹತ್ತು ರಾಜ್ಯಗಳಲ್ಲ ಹಿಂಬಿಯನ್ನು ಅಭಿಕೃತ ಭಾಷೆಯನ್ನಾಗಿ ಹಾಗೂ ಮೂರು ರಾಜ್ಯಗಳಲ್ಲ ಹೆಚ್ಚುವಲಿ ಅಭಿಕೃತ ಭಾಷೆಯನ್ನಾಗಿ ಬಳಸಲಾಗುತ್ತಿದೆ ಎಂದು ಹಿಂದಿ ಪ್ರಾಧ್ಯಾಪಕ ಡಾ ಪ್ರಭು ಉಪಾಸೆ ಹೇಳದ್ದಾರೆ ಆಕಾಶವಾಣಿ

ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದ ಜನರನ್ನು ಬೆಸೆಯುವಲ್ಲ ಹಿಂದಿ ಭಾಷೆ ಪ್ರಮುಖ ಪಾತ್ರವಹಿಸುತ್ತದೆ ನಮ್ಮ ರಾಜ್ಯದಲ್ಲ ಇಂದು ಹಲವು ಸಂಸ್ಥೆಗಳು ಹಿಂದಿ ಶಿಕ್ಷಣ ನೀಡುವಲ್ಲ ನಿರತವಾಗಿವೆ ಸರ್ಕಾಲಿ ಕಛೇರಿಗಳಲ್ಲ ಹಿಂದಿ ಭಾಷೆಯ ಅನುಷ್ಠಾನದ ಕುಲಿತು ಚಿಂತನೆ ನಡೆಸಬೇಕಿದೆ ಸಮಾಜದಲ್ಲ ಭಾಷಾ ಸೌಹಾರ್ಧತೆಯನ್ನು ಬೆಳೆಸುವ ನಿಣ್ಣಿನಲ್ಲಿ ನಾವೆಲ್ಲರೂ ಶ್ರಮಿಸಬೇಕಿದೆ ಎಂದು ಅವರು ಹೇಳದರು

ಆಕಾಶವಾಣಿ ಬೆಂಗಳೂರು ಕೇಂದ್ರದ ಉಪಮಹಾನಿರ್ದೇಶಕಿ ನೇಹಾ ಸ್ವಾಮಿ ಇಂಜನಿಯಲಿಂಗ್ ವಿಭಾಗದ ನಿರ್ದೇಶಕ ಎಸ್ ಪಿ ಮೇತ್ರೆ ನಿಲಯ ನಿರ್ದೇಶಕ ಜಿ ಕೆ ರವೀಂದ್ರ ಕುಮಾರ್ ಹಾಗೂ ಸುದ್ದಿ ವಿಭಾಗದ ಉಪ ನಿರ್ದೇಶಕ ಣ ಚ ನಂಜುಂಡಸ್ವಾಮಿ ಹಾಗೂ ಆಕಾಶವಾಣಿ ಸಿಬ್ದಂದಿ ಸಮಾರಂಭದಲ್ಲ ಉಪಸ್ಥಿತಲಿದ್ದರು ಕೊಪ್ಪಳ ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ಸುಲಿದ ಭಾಲಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ

ಪಲಿಣಾಮ ಮನೆಯಲ್ಲದ್ದ ದವಸ ಧಾನ್ಯ ನೀರು ಪಾಲಾಗಿದೆ ಭಾಲಿ ಮಳೆಯಿಂದ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದಲ್ಲ ಹಳ್ಳಕೊಳ್ಳಗಳು ಹುಂಚ ಹಲಿಯುತ್ತಿವೆ ಗುಂಡೂರು ಲಕ್ಷ್ಮೀಕ್ಯಾಂಪ್ ಸೇತುವೆ ಮೇಲೆ ನೀರು ಹಲಿಯುತ್ತಿದ್ದು ಸಂಪರ್ಕ ಕಡಿತಗೊಂಡಿದೆ ಕುಷ್ಟಲಿ ತಾಲೂಕಿನ ಕಂದಕೂರು ನಾಗರಾಳ ನಡುವಿನ ಹಳ್ಳ ಭೋರ್ಗರೆಯುತ್ತಿದ್ದು

ಬಳ್ಳಾಲಿ ಜಿಲ್ಲೆಯಲ್ಲ ಕಳೆದ ನಾಲ್ವೈದು ದಿನಗಳಂದ ಚೀಳುತ್ತಿರುವ ಮಳೆಗೆ ಅಪಾರ ಪ್ರಮಾಣದ ಹಾನಿಯಾಲಿದೆ

ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ

ಕೇಂದ್ರ ಸರ್ಕಾರದ ಮಹಾತ್ವಾಕಾಂಕ್ಷೆಯ ಆದರ್ಶ ಗ್ರಾಮ ಯೋಜನೆಗೆ ದಾವಣಗೆರೆ ಜಿಲ್ಲೆಯ ನಾಲ್ಕು ಹಳ್ಳಗಳು ಆಯ್ಡೆಯಾಗಿವೆ ಎಂದು ದಾವಣಗೆರೆ ಜಿಲ್ಲಾಭಿಕಾಲಿ ಮಹಾಂತೇಶ್ ಚೀಕಗಿ ತಿಳಸಿದರು

ನಾರಾಯಣಸ್ವಾಮಿ ತಿಳಸಿದ್ದಾರೆ ರಾಜ್ಯದಲ್ಲ ನೈರುತ್ಯ ಮುಂಗಾರು ಚುರುಕುಗೊಂಡಿದೆ ಕರಾವಳ ಸೇಲಿದಂತೆ ಬಹುತೇಕ ಕಡೆ ಮಳೆಯಾಗಿದೆ

ಬೆಂಗಳೂರು ಮತ್ತು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವಣವಿದ್ದು ಕೆಲವೆಡೆ ಮಳೆಯಾಗುವ ಸಂಭವ